ಆತ್ತ ನಿರ್ಭರ ಹೊಸ ಪರಿಕಲ್ಲನೆಯಲ್ಲ

ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಮತ್ತು ಮೂಲ ಸೌಕರ್ಯ ಹೆಚ್ಚಿಸುವ ಆರೋಗ್ಗ ಭಾರತ ಉತ್ತಮ ಆಡಳಿತ ಯುವಜನಿಗೆ ಆವಕಾಶ ಎಲ್ಲರಿಗೂ ಶಿಕ್ಷಣ ಮಹಿಳಾ ಸಬಲೀಕರಣ ಎಲ್ಲರಿಗೂ ಒಳಗೊಂಡ ಅಭಿವ್ದದ್ಲಿಗೆ ಆದ್ದತೆ ನೀಡಲಾಗಿದೆ

ಕನಿಷ್ಟ ಸರ್ಕಾರ ಮತ್ತು ಗರಿಷ್ಟ ಆಡಳಿತಕ್ಕೆ ಆದ್ದತೆ ನೀಡಿ ಮುಂಗಡ ಪತ್ರವನ್ನು ಮಂಡಿಸಲಾಗಿದೆ

ವಲಸೆ ಕಾರ್ಮಿಕರ ಬಾಡಿಗೆ ವಸತಿ ಯೋಜನೆಗಳಲ್ಲಿ ತೆರಿಗೆ ವಿನಾಯ್ತಿಯನ್ನು ಪ್ರಕಟಿಸಲಾಗಿದೆ

ಡಿಜೆಟಲ್ ಪಾವತಿ ಉತ್ತೇಜನಕ್ಕೆ ಒಂದೂವರೆ ಸಾವಿರ ಕೋಟ ರೂಪಾಯಿ ಪ್ರಸ್ತಾವನೆ ರಾಷ್ಟೀಯ ಭಾಷಾ ಅನುವಾದ ಮಿಷನ್

ಮೀ ರನ್ತೆ ಅಭಿವ್ಸದ್ದಿಪಡಿಸುವ ಗುರಿ ಹೊಂದಲಾಗಿದೆ

ಮೀ

ರಸ್ತೆ ಅಭಿವ್ಯದ್ದಿಗೆ ಆದ್ದತೆ ನೀಡುವುದಾಗಿ ಕೇಂದ್ರ ಪಣಕಾಸು ಸಚಿವರು ಪ್ರಕಟಿಸಿದ್ದಾರೆ

ಎದೇಶಿ ಹೂಡಿಕೆದಾರರಿಂದ ಪಣಕಾಸು ಸಾಲಕ್ಷೆ ಸೂಕ್ತ ಕಾನೂನುಗಳ ತಿದ್ದುಪಡಿ ಸಾರ್ವಜನಿಕ ಮೂಲ ಸೌಕರ್ಯ ಸ್ವತ್ತುಗಳ ಕಾರ್ಯಾಚರಣೆ ನಗದಿಗೆ ರಾಷ್ವೀಯ ನಗದೀಕರಣ ಪೈಪ್ಲೇನ್ ಆರಂಭ ಸೇರಿದಂತೆ ಪಲವು ಯೋಜನೆಗಳನ್ನು ಕ್ಸೆಗೆಟ್ಟಿಕೊಳ್ಳುವುದಾಗಿ ನಿರ್ಮಲಾ ಸೀತಾರಾಮನ್ ಬಜೆಬ್ನಲ್ಲಿ ಪ್ರಕಟಿಸಿದ್ದಾರೆ

ಇದೊಂದು ಐತಿಹಾಸಿಕ ಬಜೆಟ್ ಸ್ವಯಂ ಸ್ವಾವಲಂಬನೆಗೆ ಪೂರಕವಾದ ಬಜೆಟ್ ಇದಾಗಿದ್ದು ಆರೋಗ್ತ ಸ್ವಾಸ್ತ್ವ ಕೇಂದ್ರ ಯುವಜನರಿಗೆ ಉದ್ದೋಗ ಸೃಷ್ಟಿ ಸೇರಿದಂತೆ ಪಲವು ಕ್ರಮಗಳನ್ನು ಬಜೆಟ್ನಲ್ಲಿ ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಯುವಜನರಿಗೆ ಉದ್ಯೋಗ ಸೃಷ್ಟಿಗೆ ಹೊಸ ಅವಕಾಶ ಮತ್ತು ಬಾಗಿಲು ತೆರೆದಿರುವುದೂ ಸೇರಿದಂತೆ ಮಾನವ ಸಂಪನ್ಮೂಲ ಮೂಲ ಸೌಕರ್ಯಾಭಿವೃದ್ಧಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸುಧಾರಣೆ ತರಲು ಮುಂಗಡ ಪತ್ರ ಸಪಕಾರಿಯಾಗಲಿದೆ ಎಂದು ಅವರು ಪೇಳದ್ದಾರೆ ಆರೋಗ್ತ ಕ್ಷೇತ್ರದ ಜೊತೆ ಜೊತೆಗೆ ಅತಿಸಣ್ಣ ಸಣ್ಣ ಮಧ್ಯಮವಲಯದ ಕೈಗಾರಿಕೆಗಳ ಪ್ರಗತಿಗೂ ಪೂರಕವಾಗಿದೆ

ಪಣಕಾಸಿನ ಸ್ಥಿರತೆ ಕಾವಾಡುವುದರ ಜೊತೆಗೆ ಅನೇಕ ಸವಾಲುಗಳಿಗೆ ಪರಿಪಾರ ಕಂಡುಕೊಳ್ಳಲು ಬಜೆಟ್ ಮೂರಕವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಮುಂಗಡಪತ್ರ ಸಮಾಜದ ಎಲ್ಲಾ ಜನರ ಆಕೋತ್ತರಗಳನ್ನು ಈಡೇರಿಸಲು ಸಪಕಾರಿಯಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ವಾಪನಗಳನ್ನು ಗುಜುರಿಗೆ ಪಾಕುವ ನೀತಿಯನ್ನು ಕೇಂದ್ರ ರನ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ಸ್ವಾಗತಿಸಿದ್ದಾರೆ

ಇದಕ್ಕೆ ಕಡಿವಾಣ ಪಾಕಲು ಹೊಸ ನೀತಿಯನ್ನು ಜಾರಿಗೆ ತಂದಿರುವುದು ಸ್ವಾಗತಾರ್ಪ ಎಂದಿದ್ದಾರೆ ಹೊಸ ವಾಪನಗಳು ಇಂಗಾಲದ ಡೈ ಆಕ್ಷೆಡ್ ಹೊರ ಸೂಸುವುದನ್ನು ಕಡಿಮೆ ಮಾಡಲು ಸಪಕಾರಿ ಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಪರ್ಷವರ್ಧನ್ ಆವರು ಮುಂಗಡ ಪತ್ರ ಸ್ವಾಗತಿಸಿದ್ದು

ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಪಕ ಅಧಿಕಾರಿ ಅಮಿತಾಭ್ ಕಾಂತ್ ಅವರು ಕೇಂದ್ರ ಮುಂಗಡ ಪಕ್ರ ಸಮಾನ್ಯ ಜನರ ಪರವಾಗಿದೆ ಯಾವುದೇ ಹೊಸ ತೆರಿಗೆಯನ್ನು ಎಧಿಸದಿರುವುದು ಜನಸಾಮಾನ್ನರಿಗೆ ಅನುಕೂಲವಾಗಿದೆ ಎಂದು ಅವರು ಹೇಳಿದ್ದಾರೆ

ಸಂಸತ್ ಭವನದ ಅವರಣದಲ್ಲಿ ಪಕ್ಷದ ಓರಿಯ ನಾಯಕ ಶತಿ ತರೂರ್ ಪ್ರಕ್ರಿಕಿಯಿಸಿ ಸರ್ಕಾರದ ಯಾವುದೇ ಭರವಸೆಗಳು ಆಶೋತ್ತರಗಳು ಇದುವರೆಗೂ ಈಡೇರಿಲ್ಲ ಎಂದು ಅವರು ತಿಳಿಸಿದ್ದಾರೆ ಕಳೆದ ಪಲವು ವರ್ಷಗಳಿಂದ ಬಂಡವಾಳ ಹಿಂತೆಗೆತ ಮಾಡುತ್ತಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದಿದ್ದಾರೆ ಪಕ್ಷದ ಮತ್ತೊಬ್ಬ ಮುಖಂಡ ಗೌರವ್ ಗಗೊಯ್ ಮಾತನಾಡಿ ಕೇಂದ್ರ ಸರ್ಕಾರ ಈ ಮುಂಚೆ ಟೀ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಕಾರ್ಮಿಕರ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಅವರು ಹೇಳಿದ್ದಾರೆ ಪಕ್ಷದ ಸಂಸದ ಕಾರ್ತಿ ಚಿದಂಬರಂ ಪ್ರತಿಕ್ರಿಯಿಸಿ ಸದ್ದದಲ್ಲೇ ಎದುರಾಗುವ ವಿವಿಧ ರಾಜ್ಯಗಳ ಚುನಾವಣೆ ಮುಂದಿಟ್ಟುಕೊಂಡು ಸುಳ್ಳು ಭರವಸೆಯನ್ನು ನೀಡಲಾಗಿದೆ ಈ ಎಲ್ಲಾ ಭರವಸೆಗಳು ಬರೀ ಬಜೆಟ್ ಪ್ರತಿಯಲ್ಲಿ ಇರಲಿವೆ ಇವುಗಳು ಅನುಷ್ಠಾನಕ್ಕೆ ಬರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ

ಭಾರತ ಆಸಿಯಾನ್ ನಡುವೆ ಸಂಬಂಧ ಸುಧಾರಣೆ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಗೂ ವೇದಿಕೆಯಾಗಲಿದೆ ಎಂದು ಪೇಳಿದರು ಆಸಿಯಾನ್ ವಲಯದ ಅಭಿವೃದ್ದಿಯಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದರು

ಶನಿವಾರ ಮತ್ತು ಭಾನುವಾರಗಳಂದು ಹಾಗೂ ಸರ್ಕಾರಿ ರಜಾ ದಿನಗಳಂದು ರಾಷ್ಟಪತಿ ಭವನ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ